ರಾಜ್ಯದ ನಾಲ್ವರಿಗೆ ಕೊರೋನಾ ಸೋಂಕು ಮುನ್ನೆಚ್ವರಿಕೆ ಕ್ರಮ ವದಂತಿಗಳಿಗೆ ಕಿವಿಗೊಡಬಾರದು ಮುಖ್ಯಮಂತ್ರಿ ಮನವಿ

ಮಾದಕ ವಸ್ತು ಹಾವಳಿ ವಿರುದ್ದ ಸಮರಕ್ಕೆ ಸರ್ಕಾರದ ಸಂಕಲ್ಪ

ಕಾಡು ಪ್ರಾಣಿಗಳಿಂದ ಆಗುವ ಜೀವಹಾನಿಗೆ ನೀಡುವ ಪರಿಹಾರ ಹೆಚ್ಚಳಕ್ಕೆ ಸರ್ಕಾರದ ತೀರ್ಮಾನ

ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಜಗತ್ತಿನ ಅತ್ಯುತ್ತಮ ವಿಮಾನ ನಿಲ್ದಾಣವೆಂಬ ಮನ್ನಣೆ

ಅವರನ್ನು ಹಾಗೂ ಅವರ ಕುಟುಂಬ ಸದಸ್ನರನ್ನು ಪ್ರತ್ಯೇಕವಾಗಿರಿಸಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಕಗಳೊಂದಿಗೆ ಪರಾಮರ್ಶೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು

ಜನರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ರೋಗದ ಲಕ್ಷಣ ಕಂಡು ಬಂದಲ್ಲಿ ಕೂಡಲೇ ಚಿಕಿತ್ಸೆ ಪಡೆಯಬೇಕು ಜನರ ಸಂಪರ್ಕಕ್ಕೆ ಹೋಗದೆ ಅಂತರ ಕಾಪಾಡಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ವ್ಲೆದ್ಯಕೀಯ ಶಿಕ್ಷಣ ಸಚಿವ ಡಾ

ಒಂದು ಸಾವಿರಕ್ಕೂ ಹೆಚ್ಚು ಜನರ ಆರೋಗ್ಗ ಸ್ವಿತಿಯ ಮೇಲೆ ನಿಗಾ ಇಡಲಾಗಿದೆ ಎಂದು ಹೇಳಿದರು

ಆರೋಗ್ಯ ಸಚಿವ ಶ್ರೀರಾಮುಲು ಇಂದು ವಿಮಾನ ನಿಲ್ದಾಣ ಕೇಂದ್ರದಲ್ಲಿರುವ ಕೊರೋನಾ ವೈರಸ್ ತಪಾಸಣೆ ಕೇಂದ್ರಕ್ಕೆ ಭೇಟ ನೀಡಿ ಪರಿಶೀಲನೆ ನಡೆಸಿದರು ಈ ನಡುವೆ ಸೌದಿಅರೇಬಿಯಾದಿಂದ ಕಲಬುರಗಿಗೆ ಆಗಮಿಸಿದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಅವರನ್ನು ಕಲಬುರಗಿಯ ವೈದ್ಯಕೀಯ ವಿಜ್ವಾನ ಸಂಸ್ವೆಗೆ ದಾಖಲು ಮಾಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಅಧಿಕಾರಿಗಳನ್ನು ಉಲ್ಲೇಖಿಸಿ ವಾರ್ತಾಸಂಸ್ಥೆ ವರದಿ ಮಾಡಿದೆ ಬೆಂಗಳೂರು ಮಹಾನಗರದಲ್ಲಿ ಕೊರೋನಾ ಸೋಂಕಿನ ನಾಲ್ಕು ಪ್ರಕರಣಗಳು ಧೃಡಪಟ್ಟರುವ ಹಿನ್ನೆಲೆಯಲ್ಲಿ ತಮ್ಮ ಸಿಬ್ಬಂದಿಗೆ ಮನೆಯಿಂದಲೇ ಕೆಲಸ ಮಾಡುವಂತೆ ಸೂಚಿಸಿರುವ ಐಟಿಬಿಟಿ ಕಂಪನಿಗಳ ಮುಖ್ಯಸ್ವರೊಂದಿಗೆ ಸರ್ಕಾರ ಸಂಪರ್ಕದಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಅಶ್ವತ್ ನಾರಾಯಣ ತಿಳಿಸಿದ್ದಾರೆ ತಮ್ಮ ನೌಕರರ ಇಕ್ತೀಚಿನ ವಿದೇಶ ಪ್ರಯಾಣಗಳ ಬಗ್ಗೆ ಮಾಹಿತಿ ನೀಡಬೇಕು ಎಂದು ಅವರಿಗೆ ಸೂಚಿಸಿರುವುದಾಗಿ ಸಚಿವರು ಹೇಳಿದ್ದಾರೆ ಸದ್ದದಲ್ಲೇ ಈ ಕಂಪನಿಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಸಚಿವ ಅಶ್ವತ್ನಾರಾಯಣ ತಿಳಿಸಿರುವುದಾಗಿ ಸುದ್ದಿಸಂಸ್ಟೆ ವರದಿ ಮಾಡಿದೆ

ಬೋಪಯ್ಯ ಹೇಳಿದ್ದಾರೆ ವಿಧಾನಸಭೆಯಲ್ಲಿಂದು ನಡೆದ ಸಂವಿಧಾನ ಕುರಿತ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿ ಮತಾನಾಡಿದರು ಇದಕ್ಕೆ ಮತ್ತೊಬ್ಬ ಮಾಜಿ ವಿಧಾನಸಭಾದ್ಯಕ್ಷ ಹಿರಿಯ ಕಾಂಗ್ರೆಸ್ ನಾಯಕ ಕೆ

ರಮೇಶ್ಕುಮಾರ್ ಬೆಂಬಲ ವ್ಯಕ್ತಪಡಿಸಿದರು

ಆ ಸಮಿತಿಯಲ್ಲಿ ತಾವು ಒಬ್ಬ ಸದಸ್ತರಾಗಿದ್ದು ವಿಧಾನಸಭೆಯಲ್ಲಿ ಸದಸ್ತರು ಈ ಕುರಿತು ನೀಡುವ ಮಾಹಿತಿ ತಮಗೆ ಸಹಕಾರಿಯಾಗುತ್ತದೆ ಎಂದು ಕಾಗೇರಿ ಹೇಳಿದರು ರಾಜ್ಯದಲ್ಲಿ ಮಾದಕ ವಸ್ತು ಹಾವಳಿ ನಿರ್ಮೂಲನೆಗೆ ಸರ್ಕಾರ ದೃಢ ಸಂಕಲ್ಪ ಮಾಡಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಲಾಯಿ ವಿಧಾನಸಭೆಗಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಸದನಕ್ಕೆ ಉತ್ತರ ನೀಡಿದ ಅವರು ಈ ಪಾವಳಿಯನ್ನು ಸವಾಲೆಂದು ಪರಿಗಣಿಸಿ ಇದನ್ನು ಮೆಟ್ಟಿನಿಲ್ಲಲಿದೆ ಎಂದರು ಈ ಹಾವಳಿ ನಿಯಂತ್ರಿಸಲು ಎಲ್ಲ ಜಿಲ್ಲೆಗಳಲ್ಲಿ ಸೆನ್ ಠಾಣೆಗಳನ್ನು ತೆರೆಯಲಾಗಿದೆ

ಹೆಚ್ಚಾಗಿ ಮಾದಕ ದ್ರವ್ಯಗಳ ವಹಿವಾಟು ಇಂಟರ್ನೆಟ್ ಮೂಲಕ ನಡೆಯುತಿದ್ದು ಅದನ್ನು ರಾಜ್ಯದ ಮೊಲೀಸರು ಸಮರ್ಪಕವಾಗಿ ಭೇದಿಸಿ ಹಾವಳಿ ತಡೆಗೆ ಕ್ರಮ ಕೈಗೊಂಡಿದ್ದಾರೆ ಶಾಲಾ ಕಾಲೇಜು ದೇವಸ್ಥಾನಗಳ ಬಳಿ ಅನಧಿಕೃತವಾಗಿ ಮದ್ಯದಂಗಡಿ ತಲೆ ಎತ್ತುತ್ತಿದ್ದು ನಾಗರಿಕರ ಶಾಂತಿಗೆ ಅಡಚಣೆಯಾಗುತ್ತಿದೆ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ಕಾರಕ್ಕೆ ಸೂಚನೆ ನೀಡಿದರು ಅನೇಕ ಸದಸ್ಕರು ಇದಕ್ಕೆ ಧ್ವನಿಗೂಡಿಸಿ ಇಂತಪ ಮದ್ಯದಂಗಡಿಗಳು ತಲೆ ಎತ್ತದಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಇದಕ್ಕೆ ಸಚಿವ ಬೊಮ್ಮಾಯಿ ಉತ್ತರಿಸಿ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ತ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದರು

ಶೂನ್ಕ ವೇಳೆಯಲ್ಲಿ ಎ ಟಿ ರಾಮಸ್ವಾಮಿ ಎಚ್

ಪ್ರಶ್ನೋತ್ತರ ಕಲಾಪದಲ್ಲಿ ಎ

ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು

ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಜಗತ್ತಿನ ಉತ್ತಮ ವಿಮಾನ ನಿಲ್ದಾಣ ಎಂಬ ಪ್ರಶಸ್ತಿ ಲಭ್ಯವಾಗಿದೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮಂಡಳಿ ಈ ಪ್ರಶಸ್ತಿಗೆ ಮಂಗಳೂರು ವಿಮಾನ ನಿಲ್ದಾಣವನ್ನು ಗುರುತಿಸಿದೆ ಎಂದು ಸುದ್ದಿಸಂಸ್ಟೆ ವರದಿ ಮಾಡಿದೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಿರ್ವಹಣೆ ಮಾಡುವ ದೇಶದ ನಾಲ್ಕು ವಿಮಾನ ನಿಲ್ದಾಣಗಳಾದ ಮಂಗಳೂರು ಚಂಡೀಗಢ ತಿರುವನಂತಮರ ಮತ್ತು ಲಖನೌ ವಿಮಾನ ನಿಲ್ದಾಣಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿವೆ

ಜಿಲ್ಲೆಯ ಕೆಲವು ಕಡೆ ತೊಗರಿ ಖರೀದಿ ಕೇಂದ್ರದಲ್ಲಿ ಸರಿಯಾಗಿ ತೂಕ ಮಾಡದೆ ರೈತರಿಗೆ ವಂಚನೆಯಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಅವರು ಈ ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಈ ಕುರಿತಂತೆ ತೂಕ ಮತ್ತು ಅಳತೆ ಹಾಗೂ ಕಾನೂನು ಮಾಪನಾಶಾಸ್ತ್ರ ಇಲಾಖೆಯ ನಿರೀಕ್ಷಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತೂಕ ಯಂತ್ರದಲ್ಲಿ ವ್ಯತ್ಕಾಸ ಕಂಡು ಬಂದ ಬಗ್ಗೆ ವರದಿ ಸಲ್ಲಿಸಿ ನೊಟೀಸ್ ನೀಡಲಿದ್ದಾರೆ ಎಂದರು ಬೇಸಿಗೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯವ ನೀರಿನ ಸಮಸ್ಥೆಯನ್ನು ಎದುರಿಸುತ್ತಿರುವ ಪ್ರತಿ ಗ್ರಾಮಗಳನ್ನು ಗಮನಿಸಿ ಕುಡಿಯುವ ನೀರಿನ ಪೂರೈಕೆಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಿಂಧೂ ಬಿ ರೂಪೇಶ್ ಸೂಚಿಸಿದ್ದಾರೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಇದಕ್ಕಾಗಿ ಸಂಭವನೀಯ ಗ್ರಾಮಗಳನ್ನು ಗುರುತಿಸಿ ಟೆಂಡರ್ ಪ್ರಕ್ರಿಯೆ ನಡೆಸಿ ನೀರು ಪೂರೈಸಲು ತ್ರಮಕೈಗೊಳ್ಳಬೇಕು ಎಂದು ಹೇಳಿದರು